ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ವಿದ್ಲುನ್ನಾನ ಮತಯಂತ್ರಗಳ ಜೊತೆಗೆ ವಿವಿಪ್ಲಾಟ್ಗಳನ್ನು ತಾಳೆ ಮಾಡಲಾಗುತ್ತಿದೆ ವಿವಿಪ್ಯಾಟ್ ಎಣಿಕೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಐದು ಮತಗಟ್ಟೆಗಳನ್ನು ಆಯ್ಕೆ ಮಾಡಲಾಗುತ್ತದೆ

ಮೊದಲು ಅಂಚೆ ಚೀಟಿ ಮತಗಳನ್ನು ಎಣಿಕೆ ಮಾಡುವುದು ವಾಡಿಕೆ

ವಿವಿಪ್ಲಾಟ್ ಗಳ ಮತ ಎಣಿಕೆ ಕೊನೆಯಲ್ಲಿ ನಡೆಯಲಿದೆ ಮತಪತ್ರಗಳ ಎಣಿಕೆ ನಂತರ ವಿದ್ಯುನ್ನಾನ ಯಂತ್ರಗಳ ಫಲಿತಾಂಶ ತೆಗೆ ಮೇಲೆ ಕಾಣಲಿದೆ ಯಾವುದೇ ಭಿನ್ನತೆ ಕಂಡು ಬಂದಲ್ಲಿ ವಿವಿಪ್ಲಾಟ್ ಫಲಿತಾಂಶವನ್ನು ಪರಿಗಣಿಸಲಾಗುವುದು ಈ ವಿವಿಪ್ಟಾಟ್ ಗಳ ಎಣಿಕೆ ಪ್ರಕ್ರಿಯೆಗೆ ಹೆಚ್ಚುವರಿಯಾಗಿ ನಾಲ್ಕರಿಂದ ಐದು ಗಂಟೆಗಳ ಅಗತ್ವವಿದೆ

ಈ ನಿಯಂತ್ರಣ ಕೊಠಡಿ ಇಂದಿನಿಂದ ಕಾರ್ಯನಿರ್ವಹಿಸುತ್ತಿದೆ

ವಿದ್ಯುನ್ನಾನ ಮತಯಂತ್ರ ಇವಿಎಂಗಳ ಬಗ್ಗೆ ಶಂಕೆ ವ್ಯಕ್ತಪಡಿಸಿರುವ ವಿಪಕ್ಷಗಳ ವಿರುದ್ದ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವಿಎಂ ಗಳ ಕುರಿತು ಅನುಮಾನ ವ್ಯಕ್ತಪಡಿಸುವುದು ಜನಾದೇಶಕ್ಕೆ ಅಗೌರವ ತೋರಿದಂತೆ ಎಂದು ಹೇಳಿದ್ದಾರೆ

ಸರಣಿ ಟ್ವೀಟ್ಗಳಲ್ಲಿ ಅಮಿತ್ ತಾ ವಿಪಕ್ಷಗಳಗೆ ಐದು ಪ್ರಕ್ನೆಗಳನ್ನು ಕೇಳಿದ್ದಾರೆ ಇವಿಎಂ ಗಳ ಬಗ್ಗೆ ತಂಕೆ ವ್ಯಕ್ತಪಡಿಸಿರುವ ವಿಪಕ್ಷಗಳ ಪೈಕಿ ಬಹುತೇಕ ಪಕ್ಷಗಳು ಇವಿಎಂ ಮೂಲಕ ನಡೆದ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿವೆ ಇವಿಎಂ ಗಳ ಬಗ್ಗೆ ನಂಬಿಕೆ ಇಲ್ಲದಿದ್ದಲ್ಲಿ ಇವಿಎಂ ಮೂಲಕ ನಡೆದ ಚುನಾವಣೆಯಲ್ಲಿ ಗೆದ್ದಾಗ ಹೇಗೆ ಅಧಿಕಾರ ನಡೆಸಿದರು ಎಂದು ಪ್ರಶ್ನಿಸಿದ್ದಾರೆ ವಿವಿಪ್ಟಾಟ್ ಕುರಿತಂತೆ ಸುಪ್ರೀಂಕೋರ್ಟ್ ನಿರ್ದೇಶನವನ್ನೂ ಅವರು ಉಲ್ಲೇಖಿಸಿ ಮತ ಎಣಿಕೆಗೆ ಕೇವಲ ಎರಡು ದಿನ ಬಾಃ ಇರುವಾಗ ವಿರೋಧಪಕ್ಷಗಳು ಬೇಡಿಕೆ ಇಡುವುದು ಸಂವಿಧಾನ ಬಾಹಿರ ಎಂದರು ವಿದ್ಯುನ್ನಾನ ಮತಯಂತ್ರಗಳ ಮತ ಎಣಿಕೆಗೂ ಮುನ್ನ ವಿವಿಪ್ಟಾಟ್ ಗಳ ಎಣಿಕೆ ಮಾಡಬೇಕೆಂಬ ವಿರೋಧ ಪಕ್ಷಗಳ ಬೇಡಿಕೆಯನ್ನು ತಳ್ಳಿ ಹಾಕಿದ ಚುನಾವಣಾ ಆಯೋಗದ ಕ್ರಮವನ್ನು ಕಾಂಗ್ರೆಸ್ ಟೀಕಿಸಿದೆ ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ಅಭಿಷೇಕ್ ಮನು ಸಿಂಫ್ಟಿ

ಮತ ಎಣಿಕೆ ನಂತರವಷ್ಷೇ ವಿವಿಪ್ಟಾಟ್ ಮತ್ತು ಇವಿಎಂ ಗಳ ಮತಗಳ ತುಲನೆ ಮಾಡುವುದು ವಾಡಿಕೆ ಎಂದು ಹೇಳಿದರು

ರಾಷ್ಟ ರಾಜಧಾನಿಯ ವೆಸ್ಟರ್ನ್ ಕೋರ್ಟ್ ಮತ್ತು ಹೊಸ ಕಟ್ಟಡ ಹಾಗೂ ವಿವಿಧ ರಾಜ್ಯ ಭವನಗಳಲ್ಲಿ ವಸತಿ ಕಲ್ಪಿಸಲಾಗುವುದು ಎಂದು ಲೋಕಸಭಾ ಕಾರ್ಯದರ್ಶಿ ಸ್ನೇಹಲತಾ ಶ್ರೀವಾಸ್ತವಾ ಸುದ್ದಿಗಾರರಿಗೆ ತಿಳಿಸಿದಾರೆ

ದೇಶದ ವಿವಿಧೆಡೆ ಸಾರ್ವತ್ರಿಕ ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಹಿತರಕರ ಫಟನೆ ನಡೆಯದಂತೆ ಎಲ್ಲಾ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಮುಂಜಾಗ್ರತಾ ಕ್ರಮ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ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 ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ವಿದ್ಯುನ್ಮಾನ ಮತಯಂತ್ರ ಇರಿಸಿರುವ ಸ್ಟಾಂಗ್ ರೂಂ ಮತ್ತು ಮತ ಎಣಿಕೆ ನಡೆಯುವ ಸ್ಥಳದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಬೇಕು ಎಂದು ಸಚಿವಾಲಯದ ಹೇಳಿಕೆ ತಿಳಿಸಿದೆ ಮತ ಎಣಿಕೆ ದಿನದಂದು ಕೆಲವೆಡೆ ಗಲಭೆ ನಡೆಯಬಹುದು ಎಂಬ ವರದಿ ಹಿನ್ನೆಲೆಯಲ್ಲಿ ಗೃಹ ಸಚಿವಾಲಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದೆ

ದಮ್ನಾಲ್ ಹಂಜಿಮೋರಾ ಪ್ರದೇಶದ ಗೋಪಾಲ್ ಸೋರಾ ಗ್ರಾಮದಲ್ಲಿ ಸೇನಾಪಡೆ ಮತ್ತು ಜಮ್ಮ ಕಾಶ್ಮೀರ ಮೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರರು ಇರುವ ಬಗ್ಗೆ ಖಟಿತ ಮಾಹಿತಿ ಆಧರಿಸಿ ಶೋಧ ಕಾರ್ಯ ನಡೆಸಿದರು ಉಗ್ರರ ಅಡಗುದಾಣಗಳ ಮೇಲೆ ಭದ್ರತಾ ಪಡೆ ಪ್ರವೇಶಿಸುತ್ತಿದ್ದಂತೆ ಉಗ್ರರು ಗುಂಡಿನ ದಾಳಿ ನಡೆಸಿದರು ಈ ಕಾರ್ಯಾಚರಣೆಯಲ್ಲಿ ಪತರಾದ ಉಗ್ರರ ಪತ್ತೆ ಕಾರ್ಯ ನಡೆದಿದೆ ಎಂದು ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ ದಾಳಿ ನಡೆದ ಸ್ಥಳದಿಂದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಮೊಬೈಲ್ ಅಂತರ್ಜಾಲ ಸೇವೆ ಸ್ಥಗಿತಗೊಳಿಸಲಾಗಿದೆ ಮತ್ತೊಂದೆಡೆ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಸುಧಾರಿತ ಸ್ಫೋಟಕ ಸಿಡಿತ ಪ್ರಕರಣದಲ್ಲಿ ಓರ್ವ ಯೋಧ ತೀವ್ರವಾಗಿ ಗಾಯಗೊಂಡಿದ್ದು ಇತರ ಕೆಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಗಾಯಾಳುಗಳಿಗೆ ಸಮೀಪದ ಆಸ್ವತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ

ಉಡಾವಣಾ ಪ್ರಕ್ರಿಯೆ ಸುಗಮವಾಗಿದ್ದು ಅಗತ್ಯ ಕಕ್ಷೆಯಲ್ಲಿ ಸಾಗಿ ಗುರಿ ತಲುಪಿದೆ ಎಂದು ರಕ್ಷಣಾ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ಎರಡೂವರೆ ಟನ್ ಸೂಪರ್ಸಾನಿಕ್ ಗಾಳಿಯಿಂದ ಮೇಲೈಗೆ ಚಿಮ್ಮವ ಬ್ರಹ್ಮೋಸ್ ಕ್ಷಿಪಣಿ ಉಡಾವಣೆಯಾಗಿದೆ

ಕ್ಷಿಪಣಿ ಉಡಾವಣಿ ಮಾಡಿದ ವಿಶ್ವದ ಮೊದಲ ವಾಯುಪಡೆ ಎಂಬ ಹೆಗ್ಗಳಿಕೆಗೆ ಭಾರತೀಯ ವಾಯುಪಡೆ ಪಾತ್ರವಾಗಿದೆ

ಸಿವನ್ ಸಂತಸ ವ್ಯಕ್ತಪಡಿಸಿದರು

ಉಳಿದವು ವಿದ್ಯಾರ್ಥಿ ಹಾಗೂ ವಿದೇಶಿ ಉಪಗ್ರಹಗಳಾಗಿವೆ

ದೆಹಲಿಯಲ್ಲಿಂದು ನಡೆದ ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ ನ ಕಾರ್ಯಕ್ರಮದಲ್ಲಿ ಅವರು ರಾಷ್ವೀಯ ರಕ್ಷಣೆಯಲ್ಲಿ ತೊಡಗಿರುವ ಎಲ್ಲರಿಗೂ ಪ್ರತಿ ದಿನ ಹೊಸ ಸವಾಲುಗಳು ಎದುರಾಗುತ್ತದೆ ಹಾಗಾಗಿ ಅವರು ತಮ್ಮನ್ನು ತಾವು ಕಾಲಕ್ಕೆ ತಕ್ಕಂತೆ ಜ್ಞಾನ ವ್ಯಾಪ್ತಿ ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ ಎಂದು ಸಲಹೆ ನೀಡಿದರು ದೇಶದ ರಕ್ಷಣೆಯಲ್ಲಿ ತೊಡಗಿರುವ ಪಡೆಗಳಿಗೆ ತಂತ್ರಜ್ಞಾನವನ್ನು ಮೇಲ್ದರ್ಜೆಗೇರಿಸಿಕೊಳ್ಳುವ ಅನಿವಾರ್ಯತೆ ಇದೆ ಎಂದರು

ಎಫ್ ನ ಕಾರ್ಯವೈಖರಿಯನ್ನು ತ್ಲಾಘಿಸಿದ ದೊವಲ್ ಈ ಪಡೆ ವಿಶ್ವದಲ್ಲಿಯೇ ಅತಿ ದೊಡ್ಡ ಪಡೆ ಮಾತ್ರವಲ್ಲದೆ ತನ್ನ ಕಾರ್ಯಕ್ಷಮತೆ ಬಗ್ಗೆ ಹೆಗ್ಗುರುತು ಮೂಡಿಸಿದೆ ಎಂದು ಹೇಳಿದರು

ದೀಪಕ್ ನೀರಜ್ ಸ್ವಾಮಿ ಪಿ ಎಲ್ ಪ್ರಸಾದ್ ಗೌರವ್ ಬಿಧೂರಿ ಅಂಕಿತ್ ಮತ್ತು ಮಾನಿಷ್ ಠಾಕೂರ್ ಸಹ ಸೆಮಿಫೈನಲ್ ನಲ್ಲಿ ಸಣಸಲಿದ್ದಾರೆ

ಆತಿಥೇಯ ದಕ್ಷಿಣ ಕೊರಿಯಾ ನಡುವೆ ನಡೆಯುತ್ತಿರುವ ಮೂರು ಪಂದ್ವಗಳ ಸರಣಿಯಲ್ಲಿ ಎರಡನೇ ಪಂದ್ವದಲ್ಲೂ ಗೆಲ್ಲುವ ಮೂಲಕ ಭಾರತ ಸರಣಿ ಕ್ಷೆವಶ ಮಾಡಿಕೊಂಡಿದೆ